ಜಮ್ನ ವಲಯದ ರಚೌರಿ ಮತ್ತು ಪೂಂಚ್ ಜಿಲ್ಲೆಗಳ ಗಡಿ ಭಾಗದ ಬಳಿ ಪಾಕಿಸ್ತಾನದಿಂದ ಮತ್ತೊಮ್ನೆ ಕದನ ವಿರಾಮ ಉಲ್ಲಂಫನೆ

ಶ್ಲೆಕ್ಷಣಿಕ ಸಂಸ್ಥೆಗಳು ಮತ್ತು ಸರ್ಕಾರಿ ಉದ್ಲೋಗಗಳಲ್ಲಿ ಮರಾಠ ಸಮುದಾಯದವರಿಗೆ ಮೀಸಲಾತಿ ಕಲ್ಪಿಸಿರುವ ನಿರ್ಧಾರಕ್ಕೆ ತಡೆ ಒಡ್ಡಲು ಸುಪ್ರೀಂಕೋರ್ಟ್ ನಿರಾಕರಿಸಿದೆ ಆದರೆ ಮೀಸಲಾತಿ ಹಿಂಪಡೆಯಲು ಆಗ್ರಹಿಸಿ ಸಲ್ಲಿಕೆಯಾಗಿರುವ ಮೇಲ್ತನವಿ ಕುರಿತ ಅರ್ಜಿ ಆಲಿಸುವುದಾಗಿ ಸುಪ್ರೀಂಕೋರ್ಟ್ ತಿಳಿಸಿದೆ

ಮರಾಠ ಸಮುದಾಯದವರಿಗೆ ಆಡಳಿತ ಮತ್ತು ಸರ್ಕಾರಿ ಉದ್ಯೋಗಗಳಲ್ಲಿ ಮೀಸಲಾತಿ ನೀಡಿರುವ ತ್ರಮವನ್ನು ಒಂಧುಗೊಳಿಸಿರುವ ಬಾಂಬೈ ಹೈಕೋರ್ಟ್ ತೀರ್ಮ ಪ್ರಶ್ನಿಸಿ ಸಲ್ಲಿಕೆಯಾಗಿರುವ ಅರ್ಜಿಗೆ ಸಂಬಂಧಿಸಿದಂತೆ ಪ್ರತಿಕ್ರಿಯೆ ನೀಡುವಂತೆ ಮಹಾರಾಷ್ಷ ಸರ್ಕಾರಕ್ಕೆ ಸುಪ್ರೀಂಕೋರ್ಟ್ ಸೂಚನೆ ನೀಡಿದೆ ಸರ್ಕಾರೇತರ ಸಂಸ್ನೆಯೊಂದರ ಪ್ರತಿನಿಧಿ ಸಂಜೀತ್ ಶುಕ್ಲಾ ಈ ಅರ್ಜಿ ಸಲ್ಲಿಸಿದ್ದಾರೆ

ಪ್ರಧಾನಿಯವರು ಪಕ್ಷದ ವಿವಿಧ ವರ್ಗಗಳ ಸಂಸದರನ್ನು ಭೇಟಿಯಾಗುತ್ತಿರುವ ಸರಣಿಯಲ್ಲಿ ಇದು ಐದನೇ ಆವೃತ್ತಿಯಾಗಿದೆ

ಈಗಾಗಲೇ ಪ್ರಧಾನಿಯವರು ಎಸ್

ಮತ್ತು ಓಬಿಸಿ ವರ್ಗಗಳ ಸಂಸದರನ್ನು ಭೇಟಿಯಾಗಿದ್ದಾರೆ ಅಲ್ಲದೆ ಒಂದು ಬಾರಿ ಸಚಿವರಾಗಿರುವ ಸಂಸದರನ್ನೂ ಭೇಟಿಯಾಗಿದ್ದಾರೆ ಸಂಸತ್ತಿಗೆ ಸಂಬಂಧಿಸಿದಂತೆ ವಿವಿಧ ವಿಚಾರಗಳ ಕುರಿತು ಪ್ರಧಾನಿಯವರೊಂದಿಗೆ ನೇರವಾಗಿ ತಮ್ಮ ಅಭಿಪ್ರಾಯ ತಿಳಿಸಲು ಸಂಸದರಿಗೆ ಈ ಮೂಲಕ ವೇದಿಕೆ ಕಲ್ಪಿಸಲಾಗಿದೆ ಎಂದು ಬಿಜೆಪಿ ತಿಳಿಸಿದೆ ಪಕ್ಷದ ಅಧ್ಯಕ್ಷ ಮತ್ತು ಕೇಂದ್ರ ಗೃಹ ಸಚಿವ ರಾಜನಾಥ್ಸಿಂಗ್ ಹಾಗೂ ಸಂಸದೀಯ ವ್ಲವಹಾರಗಳ ಸಚಿವ ಶ್ರಹ್ಲಾದ್ ಜೋಶಿ ಸಭೆಯಲ್ಲಿ ಭಾಗವಹಿಸಿದ್ದರು

ಬಂಡಾಯ ಶಾಸಕರ ರಾಜೀನಾಮೆ ಒಂದು ರೀತಿ ಪಕ್ಷಾಂತರ ಕ್ರಿಯೆಯಾಗಿದ್ದು ಪ್ರಕರಣದಲ್ಲಿ ಮಧ್ಯಪ್ರವೇಶಿಸಲು ಅವಕಾಶ ನೀಡಬೇಕೆಂದು ಮುಖ್ಜನ್ಯಾಯಮೂರ್ತಿ ರಂಜನ್ ಗೊಗೊಯ್ ನೇತೃತ್ವದ ನ್ಯಾಯಪೀಠದ ಮುಂದೆ ಯುವ ಕಾಂಗ್ರೆಸ್ ನಾಯಕನ ಪರ ವಕೀಲ ಅನಿಲ್ ಚಾಕೋ ಜೋಸೆಫ್ ವಾದ ಮಂಡಿಸಿದರು ಇದಕ್ಕೆ ಉತ್ತರಿಸಿದ ನ್ವಾಯಪೀಠ ಪ್ರಕರಣದ ವಿಚಾರಣೆ ಸಂದರ್ಭದಲ್ಲಿ ಅರ್ಜಿಯನ್ನು ಮಧ್ಯವರ್ತಿಯಾಗಿ ಆಲಿಸುವುದಾಗಿ ತಿಳಿಸಿದೆ ಬಂಡಾಯ ಶಾಸಕರ ರಾಜೀನಾಮೆ ಪಕ್ಷಾಂತರಕ್ಷೆ ಸರಿಸಮವಾಗಿದೆ ಅಲ್ಲದೆ ಈ ಶಾಸಕರಿಗೆ ಭಾರೀ ಹಣದ ಆಮಿಷ ಒಡ್ಡಲಾಗಿದೆ ಎಂದು ವಕೀಲರು ಅರ್ಜಿಯಲ್ಲಿ ವಾದಿಸಿದ್ದಾರೆ

ಸುಂಂಂ ರಾಪ್ಟಪತಿ ರಾಮನಾಥ್ ಕೋವಿಂದ್ ಇಂದಿನಿಂದ ನಾಲ್ಕ ದಿನಗಳ ಕಾಲ ತಮಿಳುನಾಡು ಮತ್ತು ಆಂಧಪ್ರದೇಶ ಪ್ರವಾಸ ಕೈಗೊಳ್ಳಲಿದ್ದಾರೆ ಇಂದು ಮಧ್ಯಾಹ್ನ ರಾಷ್ಟಪತಿ ಅವರು ಜೆನ್ನೈಗೆ ಆಗಮಿಸಲಿದ್ದು ಬಳಿಕ ಕಂಚಿಪುರಂನ ಖ್ಯಾತ ಅತೀವರ್ ಧಾರ್ ದೇವಾಲಯಕ್ಕೆ ಭೇಟ ನೀಡಲಿದ್ದಾರೆ ಕೇರಳ ರಾಜ್ಯಪಾಲ ಮತ್ತು ಸುಪ್ರೀಂ ಕೋರ್ಟ್ ನಿವೃತ್ತ ಮುಖ್ಯ ನ್ಯಾಯಮೂರ್ತಿ ಪಿ ಸದಾಶಿವಂ ಅವರಿಗೆ ನಾಳೆ ರಾಷ್ಟಪತಿ ಅವರು ಡಾಕ್ಟರೇಟ್ ಮರಸ್ತಾರ ಪ್ರದಾನ ಮಾಡಲಿದ್ದಾರೆ ಚೆನ್ನೈನ ಡಾ ಅಂಬೇಡ್ಕರ್ ವಿಶ್ವವಿದ್ಯಾಲಯದ ವಿಶೇಷ ಘಟಿಕೋತ್ಸವದಲ್ಲಿ ರಾಷ್ಪಪತಿ ಅವರು ಸುಪ್ರೀಂ ಕೋರ್ಟ್ ನ್ಹಾಯಮೂರ್ತಿ ಶರದ್ ಅರವಿಂದ್ ಬಾಬ್ದೆ ಮತ್ತು ಮದ್ರಾಸ್ ಹೈಕೋರ್ಟ್ ಮುಖ್ಯ ನ್ಹಾಯಮೂರ್ತಿ ವಿಜಯ್ ಕಮಲೇಶ್ ತಹಿಲ್ ರಮಣಿ ಅವರಿಗೂ ಡಾಕ್ಷರೇಟ್ ಪದವಿ ಪ್ರಧಾನ ಮಾಡಲಿದ್ದಾರೆ ಬಳಕ ರಾಷ್ಷಪತಿ ಅವರು ಸೋಮವಾರ ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರಕ್ಕೆ ಭೇಟ ನೀಡಲಿದ್ದಾರೆ

ಕರ್ನಾಟಕದಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಮತ್ತು ಜೆಡಿಎಸ್ನ ಹಲವು ಶಾಸಕರ ರಾಜೀನಾಮೆ ಪ್ರಕರಣ ಕುರಿತು ಸುಪ್ರೀಂಕೋರ್ಟ್ ಇಂದು ವಿಚಾರಣೆ ಕೈಗೆತ್ತಿಕೊಂಡಿದ್ದು ಯಾಥಾಸ್ವಿತಿ ಕಾಯ್ದುಕೊಳ್ಳುವಂತೆ ಆದೇಶ ನೀಡಿದೆ ಮತ್ತು ಮುಂದಿನ ವಿಚಾರಣೆಯನ್ನು ಮಂಗಳವಾರಕ್ಕೆ ಮುಂದೂಡಿದೆ ಈ ಆದೇಶ ಹಿನ್ನೆಲೆಯಲ್ಲಿ ಸ್ವೀಕರ್ ಶಾಸಕರ ರಾಜೀನಾಮೆ ಅಂಗೀಕರಿಸುವಂತಿಲ್ಲ ಹಾಗೆಯೇ ಶಾಸಕರನ್ನು ಅನರ್ಹಗೊಳಿಸುವಂತೆಯೂ ಇಲ್ಲ ಈ ಮಧ್ದೆ ಮಂಗಳವಾರದವರೆಗೆ ಯಾವುದೇ ಬೆಳವಣಿಗೆಗೆ ತಡೆ ಒಡ್ಡಿದಂತಾಗಿದೆ

ವಿಧಾನಸಭೆ ಸ್ವೀಕರ್ ನಿರ್ಧಾರ ನ್ಹಾಯಾಂಗ ವ್ಯಾಪ್ತಿಯಿಂದ ಹೊರತಾಗಿಲ್ಲ ಎಂದು ವಿಚಾರಣೆ ವೇಳೆ ವಾದಿಸಿದ್ದಾರೆ

ಬಿಜೆಪಿ ಅಧ್ಯಕ್ಷ ಅಮಿತ್ ಷಾ ನಿರ್ದೇಶಕರಾಗಿರುವ ಅಹಮದಾಬಾದ್ ಜಿಲ್ಲಾ ಸಹಕಾರಿ ಬ್ಯಾಂಕ್ ಎಡಿಸಿ ವಿರುದ್ದ ಸಾಮಾಜಿಕ ಜಾಲತಾಣಗಳಲ್ಲಿ ಆಕ್ಷೇಪಾರ್ಹ ಹೇಳಕೆ ನೀಡಿದ್ದ ಹಿನ್ನೆಲೆಯಲ್ಲಿ ಎಡಿಸಿ ಬ್ಯಾಂಕ್ ಅಧ್ಯಕ್ಷ ವಿಜಯ್ ಪಟೇಲ್ ಮೊಕದ್ದಮೆ ದಾಖಲಿಸಿದ್ದರು ಕಾಂಗ್ರೆಸ್ ವಕ್ತಾರ ರಂದೀಪ್ ಸುರ್ಜೇವಾಲಾ ಸಹ ಈ ಪ್ರಕರಣದ ಮತ್ತೊಬ್ಬ ಆರೋಪಿಯಾಗಿದ್ದಾರೆ ಇದಲ್ಲದೇ ಗುಜರಾತ್ನಲ್ಲೂ ಎರಡು ಪ್ರತ್ಯೇಕ ಮಾನನಷ್ಟ ಮೊಕದ್ದಮೆಗಳಲ್ಲಿ ರಾಹುಲ್ ಗಾಂಧಿ ಆರೋಪಿಯಾಗಿದ್ದಾರೆ ಚುನಾವಣಾ ಭಾಷಣಗಳಲ್ಲಿನ ಆಕ್ಷೇಪಾರ್ಹ ಹೇಳಿಕೆಗೆ ಸಂಬಂಧಿಸಿದಂತೆ ಈ ಪ್ರಕರಣಗಳನ್ನು ದಾಖಲಿಸಲಾಗಿದೆ ತಮಿಳುನಾಡಿನಿಂದ ರಾಜ್ಯಸಭೆಗೆ ಆರು ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಐಎಡಿಎಂಕೆ ಮತ್ತು ಡಿಎಂಕೆ ಯಿಂದ ತಲಾ ಇಬ್ಲರು ಹಾಗೂ ಪಿಎಂಕೆ ಮತ್ತು ಎಡಿಎಂಕೆ ಪಕ್ಷದ ತಲಾ ಒಬ್ಲರು ಸದಸ್ನ ಆಯ್ಲೆಯಾಗಿದ್ದಾರೆ ಆಡಳಿತಾರೂಢ ಎಐಎಡಿಎಂಕೆ ಪಕ್ಷದ ಮಾಜಿ ಸಚಿವ ಮೊಹಮ್ದದ್ ಜನ್ ಮತ್ತು ಪಕ್ಷದ ಸೇಲಂ ನಗರ ಕಾರ್ಯಕಾರಿ ಚಂದ್ರಶೇಖರನ್ ಆಯ್ಕೆಯಾಗಿದ್ದರೆ ಅದರ ಮಿತ್ರ ಪಕ್ಷ ಪಿಎಂಕೆಯಿಂದ ಡಾಕ್ಟರ್ ಅನ್ದುಮಣಿ ರಾಮ್ದಾಸ್ ಆಯ್ಕೆಯಾಗಿದ್ದಾರೆ ಡಿಎಂಕೆಯಿಂದ ಮಾಜಿ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಪಿ ವಿಲ್ಲನ್ ಹಾಗೂ ಪಕ್ಷದ ಕಾರ್ಮಿಕ ನಾಯಕ ಪಣ್ಣುಗಮ್ ಹಾಗೂ ಎಂಡಿಎಂಕೆ ನಾಯಕ ವೈಕೊ ಮೇಲ್ಡನೆಗೆ ಆಯ್ತೆಯಾಗಿದ್ದಾರೆ ತಮಿಳುನಾಡಿನ ವೆಲ್ಲೂರು ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ನಿನ್ನೆ ಅಧಿಸೂಚನೆ ಹೊರಡಿಸಲಾಗಿದೆ

ಜಮ್ಮು ಮತ್ತು ಕಾಶ್ಮೀರದ ರಜೌರಿ ಮತ್ತು ಪೂಂಚ್ ಜಿಲ್ಲೆಗಳ ಗಡಿ ಭಾಗದ ಬಳಿ ಪಾಕಿಸ್ತಾನ ಸೇನಾಪಡೆಗಳು ಮತ್ತೊಮ್ನೆ ಕದನ ವಿರಾಮ ಉಲ್ಲಂಘಿಸಿವೆ

ಇದಕ್ಕೆ ಭಾರತೀಯ ಸೇನಾಪಡೆ ತಕ್ಕ ಪ್ರತ್ಯುತ್ತರ ನೀಡಿದೆ ಭಾರತೀಯ ಸೇನಪಡೆಯ ಯಾವುದೇ ಯೋಧರು ಗಾಯಗೊಂಡ ಅಥವಾ ಹುತ್ನಾರಾದ ವರದಿಯಾಗಿಲ್ಲ